ವಾರ್ತೆಗಳ ವಿವರ ಒಳನಾಡು ಮತ್ತು ಸಮುದ್ರ ಮೀನುಗಾರಿಕೆಯ ವೃತ್ತಿ ಸ್ವಾವಲಂಬನೆ ಭದ್ರತೆ ಮೀನು ಸಾಕಾಣಿಕೆ ಮೂಲ ಸೌಕರ್ಯಗಳ ವ್ಯದ್ದಿಗಾಗಿ ರಾಜ್ಯದಲ್ಲಿ ಸಮಗ್ರ ಮೀನುಗಾರಿಕಾ ನೀತಿ ರೂಪಿಸಿ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಎಂದು ಮೀನುಗಾರಿಕೆ ಬಂದರು ಒಳನಾಡು ಜಲ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಗ್ರ ಮೀನುಗಾರಿಕಾ ನೀತಿಯ ಕರಡು ಈಗಾಗಲೇ ಸಿದ್ದಗೊಂಡಿದೆ ಇದನ್ನು ಮೀನುಗಾರರ ಮುಂದೆ ಮಂಡಿಸಲಾಗುವುದು ಸಾಧಕ ಬಾಧಕಗಳನ್ನು ಚರ್ಚಿಸಿ ಸಚಿವ ಸಂಪುಟದ ಮುಂದೆ ಮಂಡಿಸಿ ಜಾರಿಗೊಳಿಸಲಾಗುವುದು ಅಗತ್ತ ಬಿದ್ದರೆ ಕರ್ನಾಟಕ ಒಳನಾಡು ಮತ್ತು ಕಡಲ ಮೀನುಗಾರಿಕೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತಂದು ನೀತಿಯಲ್ಲಿ ಅಡಕವಾಗುವ ಅಂಶಗಳಿಗೆ ಕಾನೂನಿನ ಮಾನ್ನತೆ ನೀಡಲಾಗುವುದು ಎಂದು ಸಚಿವರು ಹೇಳಿದರು ರಾಜ್ಯದಲ್ಲಿ ಒಳನಾಡು ಮೀನುಗಾರಿಕೆಗಾಗಿ ಮೀನು ಮರಿಗಳಿಗೆ ಭಾರೀ ಬೇಡಿಕೆ ಇದೆ ಆದರೆ ಸ್ವಳೀಯವಾಗಿ ಬೇಡಿಕೆಯ ಶೇ

ಹೀಗಾಗಿ ಎರಡು ಮತಪತ್ರಗಳನ್ನು ಬಳಸಲಾಗುತ್ತಿದೆ ಎಂದರು

ಮತದಾನದಲ್ಲಿ ಪಾಲ್ಗೊಳ್ಳುವ ವಿಕಲಾಂಗಜೇತನರಿಗೆ ಗಾಲಿ ಕುರ್ಚಿ ಸೇರಿದಂತೆ ಮತಗಟ್ಟೆಗೆ ಬಂದು ಮತದಾನ ಮಾಡಿ ವಾಪಸ್ ತೆರಳಲು ಸಾರಿಗೆ ವ್ಯವಸ್ಟೆಯನ್ನು ಕಲ್ಪಿಸಲಾಗಿದೆ

ಪಕ್ಷಾಂತರ ನಿಷೇಧ ಕಾಯ್ದೆ ಪಲ್ಲು ಕಿತ್ತ ಹಾವಾಗಿದೆ ಶಾಸಕರು ಪಕ್ಷಾಂತರ ಮಾಡದಂತೆ ತಡೆಯಲು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಅಲ್ಲಿಯವರೆಗೆ ಮೈತ್ರಿಯ ಬಗ್ಗೆ ಮಾತನಾಡುವುದಿಲ್ಲ ಉಪಚುನಾವಣೆಯ ಫಲಿತಾಂಶವನ್ನು ನೋಡಿ ನಂತರದ ಬೆಳವಣಿಗೆ ಬಗ್ಗೆ ತೀರ್ಮಾನಿಸುತ್ತೇವೆ ಎಂದರು ಹೊಸಕೋಟೆಯಲ್ಲಿ ಪಕ್ಷೇತರ ಅಭ್ವರ್ಥಿಯಾಗಿ ಸ್ಪರ್ಧಿಸಿರುವ ಶರತ್ ಬಜ್ಷೇಗೌಡ ಅವರಿಗೆ ತಮ್ಮ ಪಕ್ಷ ಬೆಂಬಲ ನೀಡಲಿದೆ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ

ಅವರ ಗೆಲುವಿಗೆ ಪಕ್ಷ ಶ್ರಮಿಸಲಿದೆ ಎಂದರು ರಾಜ್ಯ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಎನ್ ಅಶ್ವಥ್ ನಾರಾಯಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ವಿಧಾನಸಭಾ ಉಪಚುನಾವಣೆ ಪಾರದರ್ಶಕವಾಗಿ ನಡೆಯುವ ಅನುಮಾನವಿದ್ದು ಮತದಾರರಿಗೆ ಇಲ್ಲಸಲ್ಲದ ಅಮಿಷಗಳನ್ನು ಒಡ್ಡಲಾಗುತ್ತಿದೆ ಎಂದು ವಿಧಾನಸಭೆ ಪ್ರತಿ ಪಕ್ಷ ನಾಯಕ ಸಿದ್ದರಾಮಯ್ತ ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನರ್ಪ ತಾಸಕ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂ ಟಿ

ನಾಗರಾಜ್ ಅವರಿಂದ ತಾವು ಯಾವುದೇ ಪಣ ಪಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಕಾಂಗ್ರೆಸ್ ನಾಯಕರು ತಮ್ಮ ಬಳಿ ಸಾಲ ಪಡೆದಿದ್ದು ಅವರು ತಮ್ಮ ಋಣದಲ್ಲಿದ್ದಾರೆಂಬ ಎಂ ಟಿ

ನಾಗರಾಜ್ ಅವರ ಆರೋಪವನ್ನು ಸಿದ್ದರಾಮಯ್ತ ನಿರಾಕರಿಸಿದರು ಉತ್ತರ ಕರ್ನಾಟಕ ಮತದಾರರ ಹಕ್ಕಿನ ಮಹದಾಯಿ ನೀರು ಕೊಡಿಸಲು ಆಡಳಿತ ಪಕ್ಷಕ್ಕೆ ಸಾಧ್ಯವಾಗಿಲ್ಲ ಹೀಗೆ ಜನರ ಋಣ ತೀರಿಸದಿದ್ದಲ್ಲಿ ರಾಜೀನಾಮೆ ನೀಡುವುದು ಉತ್ತಮ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ

ಇನ್ನು ಹೆಚ್ಚಿನ ನೀರು ಬೇಕು ಎಂದು ನಮ್ಮ ಅರ್ಜಿ ನ್ನಾಯಾಲಯದಲ್ಲಿ ಇದ್ದು ಸದ್ಮಕ್ಕೆ ನಮಗೆ ಸಿಕ್ಕಿರುವ ನೀರಿನ ಪಾಲನ್ನು ಜನರಿಗೆ ತಲುಪಿಸುವ ಕೆಲಸವಾಗಬೇಕು ಎಂದರು ಶಾಸಕ ತನ್ವೀರ್ ಸೇಠ್ ಪತ್ತೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಯಾವುದೇ ಮುಲಾಜಗೆ ಒಳಗಾಗದೆ ತನಿಖೆ ನಡೆಸಿ ವರದಿ ನೀಡಲಿ ಎಂದು ಕಾಂಗ್ರೆಸ್ ಮುಖಂಡ ಡಾ

ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ನಿನ್ನೆ ಭೇಟಿ ನೀಡಿ ಶಾಸಕ ತನ್ನೀರ್ ಸೇಠ್ ಆರೋಗ್ಗ ವಿಚಾರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ತನ್ನೀರ್ ಸೇಠ್ ಮೇಲಿನ ಪಲ್ಲೆ ಖಂಡನೀಯ ಈ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ತ್ರಮವಹಿಸಿದೆ ತನಿಖೆ ವಿಚಾರಣೆ ಪಂತದಲ್ಲಿರುವಾಗ ಈ ಬಗ್ಗೆ ಯಾವುದೇ ಪ್ರಕ್ರಿಯೆ ನೀಡುವುದಿಲ್ಲ ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ತನಿಖೆ ನಡೆಸಿ ವರದಿ ನೀಡಲಿ ಎಂದು ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸರ್ಕಾರದ ನ್ಯೂನತೆಗಳನ್ನು ಹೊರಹಾಕುವಲ್ಲಿ ಲೆಕ್ಕ ಇಡುವವರ ಲೆಕ್ಕ ಸರಿಯೇ ತಪ್ಪೇ ಎಂದು ನಿರ್ಧರಿಸುವಲ್ಲಿ ಲೇಖಪಾಲರ ಪಾತ್ರ ಮಪತ್ತದ್ದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಆದರೆ ಸಿಎಜಿ ಯಂತಪ ಸಂಸ್ಟೆಗಳು ಆ ತಮ್ನ ತೋರಿಸುತ್ತವೆ ಉತ್ತಮ ಆಡಳಿತಕ್ಕೆ ಇಂತಹ ವಿಮರ್ಶೆ ಅಗತ್ಯ ಎಂದರು ದೇಶದ ಆಡಳಿತದಲ್ಲಿ ಹೊಣೆಗಾರಿಕೆ ಇರಬೇಕಾಗುತ್ತದೆ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣವಾಗಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಸಿಎಜಿಯ ಪಾತ್ರ ಮಹತ್ತದ್ದು ಎಂದರು ಇಂದಿನ ಡಿಜಿಟಲ್ ವಿಶ್ವದಲ್ಲಿ ಬದಲಾಗುತ್ತಿರುವ ತಾಂತ್ರಿಕ ಜಗತ್ತಿನಲ್ಲಿ ಲೆಕ್ಕಪರಿಶೋಧನೆಯಲ್ಲಿ ತಾಂತ್ರಿಕತೆ ಬಳಸಿಕೊಂಡು ಪಾರದರ್ಶಕತೆ ತರುವ ಪ್ರಯತ್ನ ನಡೆಯುತ್ತಲೆ ಇದೆ ಎಂದರು

ನಗರ ಪ್ರದೇಶಗಳಲ್ಲಿ ವಾಯುಮಾಲಿನ್ದ ತಡೆಗೆ ನಗರ ಅರಣ್ಯೀಕರಣ ನೆರವಾಗಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿಪ್ರಾಯಪಟ್ಟಿದ್ದಾರೆ ವಿಶ್ವಕ್ಷೇ ಸವಾಲಾಗಿರುವ ವಾಯುಮಾಲಿನ್ಯ ಮತ್ತು ಪವಾಮಾನ ಬದಲಾವಣೆ ಕುರಿತು ರಾಜ್ಯಸಭೆಯಲ್ಲಿ ನಿನ್ನೆ ನಡೆದ ಮಹತ್ತಪೂರ್ಣ ಚರ್ಚೆಗೆ ಉತ್ತರಿಸಿದ ಅವರು ಮಣೆಯಲ್ಲಿ ನಗರ ಅರಣ್ಯ ಬೆಳೆಸುವ ಪ್ರಯೋಗ ಯಶಸ್ವಿಯಾಗಿದ್ದು ಕುಟುಂಬದ ಮೃತರ ಹೆಸರಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಸಸಿನೆಟ್ಟು ಮೋಷಿಸಲು ಜನರನ್ನು ಪ್ರೇರೆಪಿಸಲಾಗುತ್ತಿದೆ ಮರ ಬೆಳೆಸುವ ವೆಚ್ಚವನ್ನು ಭರಿಸಲಾಗುತ್ತಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ಲಾಸ್ಟಿಕ್ ನಿಷೇಧ ಕರೆಗೆ ಕೊಪ್ಪಳ ಜಿಲ್ಲೆಯ ಪುಲಿಗೆಮ್ಮ ದೇವಸ್ಥಾನದ ಸಮಿತಿ ವಿನೂತವಾಗಿ ಸ್ಪಂದಿಸಿ ದೇವಿಯ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ತಿಳಿವಳಿಕೆ ನೀಡುವ ಕಾರ್ಯ ಕೈಗೊಂಡಿದೆ ದೇವಿಗೆ ಕಾಣಿಕೆಯ ರೂಪದಲ್ಲಿರುವ ಬರುವ ಕಾಟನ್ ಸೀರೆ ರವಿಕೆಯಿಂದ ಬಟ್ಷೆಯ ಚೀಲ ತಯಾರಿಸಿ ದೇವಸ್ಥಾನಕ್ಷೆ ಬರುವ ಭಕ್ತರಿಗೆ ಉಚಿತವಾಗಿ ವಿತರಿಸಿ ಪ್ಲಾಸ್ಟಿಕ್ ಬಳಸಬೇಡಿ ಎಂದು ತಿಳಿ ಹೇಳುವ ಕೆಲಸವನ್ನು ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಮುಜರಾಯಿ ಇಲಾಖೆಯ ದೇವಸ್ಥಾನದ ಅಧಿಕಾರಿಗಳು ಮಾಡುತ್ತಿರುವುದು ಎಲ್ಲರ ಮೆಜ್ವಿಗೆಗೆ ಪಾತ್ರವಾಗಿದೆ ಎಂದು ನಮ್ಮ ಕೊಪ್ಪಳ ಪ್ರತಿನಿಧಿ ವರದಿ ಮಾಡಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಪುಲಿಗೆಮ್ಮ ದೇವಸ್ಥಾನದ ಕಾರ್ಯನಿರ್ವಾಪಕ ಅಧಿಕಾರಿ ಸಿ